ದೆಂಗಳೂರು ಟೆಕ್ ಸಮಿಟ್ ಆರಂಭ ತಂತ್ರಜ್ಞಾನ ಹೂಡಿಕೆಗಳಗೆ ಜಗತ್ತಿನಲ್ಲೇ ಕರ್ನಾಟಕ ಮೊದಲ ಆಯ್ಲಿ ಎಚ್

ಉಚಿತ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒಮ್ಮತ ಈ ಬಾರಿಯ ಘೋಷ ವಾಕ್ಯವಾಗಿದ್ದು ಜನತೆ ಮೊದಲು ಎಂಬ ಶೃಂಗದ ಮೊದಲ ಅಧಿವೇಶನದ ಮುಂದಾಳಾತ್ವವನ್ನು ಪ್ರಧಾನಿ ಮೋದಿ ವಹಿಸಲಿದ್ದಾರೆ ಕೃಷಿಯಲ್ಲಿ ನ್ಯಾಯಸಮ್ಮತ ಮತ್ತು ಸುಕ್ಕಿರ ಅಭಿವೃದ್ಧಿಗೆ ಒಮ್ಮತ ಮೂಡಿಸುವ ಕುರಿತು ಆತಿಥೇಯ ರಾಷ್ಟ ಸಮಾವೇಶದಲ್ಲಿ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಅಭಿವೃದ್ಧಿಶೀಲ ದೇಶಗಳಿಗೆ ತುರ್ತು ವಿಷಯವಾಗಿರುವ ಸುಸ್ಥಿರ ಕೃಷಿ ಶೃಂಗಮೇಳದ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ಎಂದು ಅರ್ಜೆಂಟೀನಾದಲ್ಲಿನ ಭಾರತೀಯ ರಾಯಭಾರಿ ಸಂಜೀವ್ ರಂಜನ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಚೀನಾ ಅಧ್ಯಕ್ಷ ಜರ್ಮನಿಯ ಚಾನ್ಸೆಲರ್ ಸ್ವೇನ್ ಪ್ರಧಾನಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಸೇರಿದಂತೆ ಬ್ರಿಕ್ಸ್ ರಾಷ್ಟಗಳ ಮುಖ್ಯಕ್ಕರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆ ನಡೆಸಲಿದ್ದಾರೆ

ಹೊಸ ಜಡಿಪಿ ಮಾಹಿತಿ ಹೆಚ್ಚು ವಿಶಾಲಾರ್ಥದಿಂದ ಕೂಡಿದ್ದು ಜಾಗತಿಕವಾಗಿ ಹೆಚ್ಚು ಹೋಲಿಕೆಯಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ ಹೊಸ ಮಾಹಿತಿಯ ವಿಶ್ವಾಸಾರ್ಹತೆ ಬಗ್ಗೆ ಕಾಂಗ್ರೆಸ್ ಪ್ರಶ್ನಿಸಿರುವ ಹಿನ್ನೆಲೆಯಲ್ಲಿ ಜೇಟ್ಲ ಈ ಪ್ರತಿಕ್ರಿಯೆ ನೀಡಿದ್ದಾರೆ ಫೇಸ್ಬುಕ್ ಮೋಸ್ಟ್ನಲ್ಲಿ ಅವರು ಹೊಸ ಜಿಡಿಪಿ ಅಂಕಿ ಅಂಶಗಳನ್ನು ನೀಡಿದ್ದಾಗ ಮಾಜಿ ಹಣಕಾಸು ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡ ಸಾರ್ವಜನಿಕವಾಗಿ ಸ್ವಾಗತಿಸಿದ್ದರು ಎಂದು ಅವರು ಹೇಳಿದ್ದಾರೆ ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಯುಪಿಎ ಸರ್ಕಾರದ ಎರಡು ವರ್ಷ ಅವಧಿಯ ಜಿಡಿಪಿ ಬೆಳವಣಿಗೆ ದರವನ್ನು ಪರಿಷ್ಕರಿಸಿತ್ತು ದೇತದಲ್ಲಿ ಆರೋಗ್ಯ ರಕ್ಷಣೆಗೆ ಜಿಎಸ್ಟಿಯಂತಹ ಒಕ್ಕೂಟ ಮಾದರಿ ಅಗತ್ಯವಾಗಿದೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಸಿಐಐ ಆರೋಗ್ಯ ಸಮಾವೇಶದಲ್ಲಿ ಮಾತನಾಡಿದ ಅವರು ಆರೋಗ್ಯ ರಕ್ಷಣೆ ವಲಯದಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಪ್ರತ್ತೇಕವಾಗಿ ವೆಚ್ಚ ಮಾಡುತ್ತಿವೆ ಇದೆಲ್ಲವನ್ನು ಒಟ್ಟಗೂಡಿಸಿ ಕಡಿಮೆ ದರದಲ್ಲಿ ಚಿಕಿತ್ಲ ಒದಗಿಸಬಹುದಾಗಿದೆ ಆಯುಷ್ಹಾನ್ ಭಾರತ್ ಯೋಜನೆ ವೇಗದಿಂದ ಅನುಷ್ಹಾನಗೊಳ್ಳುತ್ತಿದ್ದು ಇದರಿಂದ ರೋಗಿಗಳು ತಮ್ನ ಹಕ್ಕುಗಳ ಬಗ್ಗೆ ತಿಳಿಯುವಂತಾಗಿದೆ ಎಂದು ಹೇಳಿದ್ದಾರೆ

ಜಗತ್ತಿನ ವಿವಿಧೆಡೆಯ ಅಧಿಕ ಸಂಖ್ಡೆಯ ಉದ್ದಮಪತಿಗಳು ಸಮಾವೇಶದಲ್ಲಿ ಪಾರ್ಗೊಂಡಿದ್ದಾರೆ ಮುಖ್ಯಮಂತ್ರಿ ಎಚ್

ರಾಜ್ಯದಲ್ಲಿನ ತಂತ್ರಜ್ವಾನ ವಾತಾವರಣ ಪೂಡಿಕೆಗಳಿಗೆ ಭದ್ರಬುನಾದಿಯನ್ನು ಒದಗಿಸುವುದು ಸಾಬೀತಾಗಿದೆ ತಂತ್ರಜ್ವಾನ ಹೂಡಿಕೆಗಳಿಗೆ ಕರ್ನಾಟಕ ಜಗತ್ತಿನಲ್ಲೇ ಮೊದಲ ಆಯ್ಕೆಯಾಗಿದೆ ಎಂದು ಮುಖ್ಚಮಂತ್ರಿಗಳು ಹೇಳದರು

ಆದರೂ ಗರಿಷ್ಟ ವಯಸ್ಸು ಮಿತಿ ನೀತಿಯ ಸಿಬಿಎಸ್ಇ ನಿರ್ಧಾರ ಕುರಿತ ಪ್ರಕರಣದ ಅಂತಿಮ ತೀರ್ಪನ್ನು ಪ್ರವೇಶ ಆಧರಿಸಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ನೀಟ್ ಅರ್ಜಿಗಳನ್ನು ಸಲ್ಲಿಸುವ ಅಂತಿಮ ದಿನಾಂಕವನ್ನು ನ್ಲಾಯಾಲಯ ಒಂದು ವಾರ ವಿಸ್ತರಿಸಿದೆ

ತೆಲಂಗಾಣ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಇಂದು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಪಕ್ಷ ಅಧಿಕಾರಕ್ಕೆ ಬಂದರೆ ಎರಡು ಲಕ್ಷ ರೂಪಾಯಿವರೆಗಿನ ಕೃಷಿ ಸಾಲ ಮನ್ನಾ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ರಾಜ್ಲದ ಮೂರೂವರೆ ಕೋಟಿ ಜನರಿಗೆ ಆಯುಷ್ಪಾನ್ ಭಾರತ ಯೋಜನೆಯ ಲಾಭವನ್ನು ಒದಗಿಸಿಕೊಡುವುದಾಗಿ ಬಿಜೆಪಿ ಹೇಳಿದೆ ಹೈದ್ರಾಬಾದ್ನಲ್ಲಿಂದು ಪಕ್ಷದ ರಾಜ್ಯ ಫಟಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ವಕ್ಷ ಡಾ ಲಕ್ಷ್ಮಣ್ ಪ್ರಣಾಳಕೆಯಲ್ಲಿನ ಅಂಶಗಳನ್ನು ಸಂಪೂರ್ಣವಾಗಿ ಅನುಷ್ಣಾನಗೊಳಿಸಲಾಗುವುದು ಎಂದು ಹೇಳಿದ್ದಾರೆ ರ್ಲೆತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಲಾಪ್ಟಾಪ್ ಪ್ರೌಢಶಾಲಾ ವಿದ್ವಾರ್ಥಿನಿಯರಿಗೆ ಉಚಿತ ಸೈಕಲ್ ನೀಡುವ ಅಂಶಗಳು ಪ್ರಣಾಳಕೆಯಲ್ಲಿ ಸೇರಿವೆ

ಈ ರಾಕೆಟ್ ಭಾರತದ ಭೂಪರಿವೀಕ್ಷಣಾ ಉಪಗ್ರಹ ಹೈಸಿಸ್ ಅನ್ನು ಯಶಸ್ತಿಯಾಗಿ ಕಕ್ಷೆಯಲ್ಲಿಸಿದೆ

ಆಸ್ವೇಲಿಯಾ ಕೆನಡಾ ಕೊಲಂಬಿಯಾ ಫಿನ್ಲ್ಯಾಂಡ್ ಮಲೇಷಿಯಾ ನೆದರ್ಲ್ಯಾಂಡ್ಲ್ ಮತ್ತು ಸ್ವೇನ್ ದೇಶಗಳ ತಲಾ ಒಂದೊಂದು ಉಪಗ್ರಹಗಳನ್ನು ಕೂಡ ರಾಕೆಟ್ ಕೊಂಡೊಯ್ದಿದೆ ಇಂದು ಬಾಹ್ಗಾಕಾಶಕ್ಕೆ ಕಳುಹಿಸಲಾಗಿರುವ ಭೂ ಪರಿವೀಕ್ಷಣಾ ಉಪಗ್ರಹ ಹೈಸಿಸ್ ಅತ್ಯಂತ ಸ್ಪಷ್ಟವಾದ ಚಿತ್ರಗಳೊಂದಿಗೆ ಉಪಯುಕ್ತ ಮಾಹಿತಿಯ ಸಂಗ್ರಹಕ್ಕೆ ನೆರವಾಗಲಿದೆ

ಅರಣ್ಲ ಕರಾವಳಿ ವಲಯಗಳು ಹಾಗೂ ಒಳನಾಡು ಜಲಮಾರ್ಗಗಳ ವಲಯಕ್ಕೆ ಅಗತ್ಯವಾದ ದತ್ತಾಂಶಗಳನ್ನು ಈ ಉಪಗ್ರಹ ಒದಗಿಸಲಿದೆ ಇಸ್ರೋದ ಈ ಪ್ರಯೋಗ ಐದು ವರ್ಷ ಅವಧಿಯದ್ದಾಗಿರುತ್ತದೆ ಮಹಾರಾಷ್ಷ ವಿಧಾನಸಭೆಯಲ್ಲಿಂದು ಮರಾಠ ಮೀಸಲಾತಿ ಮಸೂದೆಯನ್ನು ಯಾವುದೇ ಚರ್ಚೆಯಿಲ್ಲದೆ

ಈ ಕುರಿತಂತೆ ತೆಗೆದುಕೊಂಡಿರುವ ಕ್ರಮದ ವರದಿಯನ್ನು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಸದನದಲ್ಲಿ ಮಂಡಿಸಿದರು ವರದಿಯನ್ನು ಮಂಡಿಸುತ್ತಿದ್ದಂತೆ ಸದನದ ಹೊರಗೆ ಮರಾಠಿ ಸಮುದಾಯದ ಶಾಸಕರು ಛತ್ರಪತಿ ಶಿವಾಜಿ ಮತ್ತಿತರರ ಹೆಸರುಗಳೊಂದಿಗೆ ಫೋಷಣೆ ಕೂಗಿ ಸಂಭ್ರಮ ಆಚರಿಸಿದರು ಆಸಿಯಾನ್ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ಬಲವರ್ಧನೆಗೆ ಸರ್ಕಾರ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ವಿಜ್ವಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಆಸಿಯಾನ್ ಇನೋಟೆಕ್ ಶೃಂಗಸಭೆಯಲ್ಲಿ ಪ್ರಧಾನ ಭಾಷಣ ಮಾಡಿದ ಅವರು ಭಾರತದ ಪೂರ್ವದೆಡೆಯ ನೀತಿಯೂ ಪ್ರಗತಿ ಮತ್ತು ಸಮೃದ್ಧತೆಯ ಸಮಾನತೆಯ ಸಿದ್ಧಾಂತವನ್ನು ಆಧರಿಸಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಿಯಾನ್ ಭಾರತದ ಸಮನ್ವಯತೆ ಸ್ವಾಗತಾರ್ಹ ಎಂದು ಅವರು ಹೇಳಿದರು ಮೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯುರೋ ದೆಹಲಿಯಲ್ಲಿಂದು ಡಾ ಆನಂದ್ಸ್ವರೂಪ್ ಗುಪ್ತಾ ಸ್ನಾರಕ ಉಪನ್ಯಾಸವನ್ನು ಆಯೋಜಿಸಿತ್ತು ಸಿಬಿಐ ಮಾಜಿ ನಿರ್ದೇಶಕ ಡಾ ಕಾರ್ತಿಕೇಯನ್ ಭಾಷಣ ಮಾಡಿ ಹೊಸಯುಗದ ಅಪರಾಧಗಳ ಹೊಲೀಸ್ ತನಿಖೆಯಲ್ಲಿ ಸಾಮರ್ಥ್ಯ ವೃದ್ಧಿ ಅಗತ್ಯವಾಗಿದ್ದು ಈ ನಿಟ್ಟನಲ್ಲಿ ಇಲಾಖೆಗಳು ತೆಗೆದುಕೊಂಡಿರುವ ತ್ರಮಗಳು ಪ್ರಶಂಸಾರ್ಹ

ನ್ಯೂಜಿಲ್ಟಾಂಡ್ ಮತ್ತು ಫ್ರಾನ್ಸ್ ನಡುವೆ ಮತ್ತೊಂದು ಪಂದ್ಯ ಪ್ರಗತಿಯಲ್ಲಿದೆ